ಕಾರ್ಯಸಾಧ್ಯತೆ ಕುರಿತು ಚರ್ಚಿಸಲು ಎಲ್ತಾ ರಾಷ್ಟೀಯ ಮತ್ತು ರಾಜ್ಯದ ರಾಜಕೀಯ ಪಕ್ಷಗಳೊಂದಿಗೆ ಕಾನೂನು ಆಯೋಗದ ಸಮಾಲೋಚನೆ ಮುಂದುವರಿಕೆ

ಇಂಟರ್ನೆಟ್ ಸೇವೆ ಸ್ಲಗಿತಗೊಳಿಸಿದ ಜಮ್ಮು ಕಾಶ್ಮೀರ ಆಡಳಿತ ಇಂದು ಒಂದು ದಿನ ಅಮರ್ನಾಥ್ ಯಾತೆ ರದ್ದು

ಜೀಸಸ್ರ ಬಾಸಿಲಿಕಾಗೆ ಇಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಭೇಟಿ

ವಿಂಬಲ್ಲನ್ ಟೆನಿಸ್ ಚಾಂಪಿಯನ್ಶಿಪ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ದಿವಿಜ್ ಶರಣ್ ಮತ್ತು ನ್ನೂಜಿಲೆಂಡ್ನ ಆರ್ಟೆಮ್ ಸಿಟಾಕ್ ಜೋಡಿ ಪ್ರೀಕ್ಷಾರ್ಟಲ್ ಫೈನಲ್ಸ್ಗೆ ಹೆಜ್ಲೆ

ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಕಾನೂನು ಆಯೋಗವು ಕರಡುವೊಂದನ್ನು ಸಿದ್ದಪಡಿಸಲಿದೆ ಅದಕ್ಕಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಸಾಂವಿಧಾನಿಕ ತಜ್ಞರು ಅಧಿಕಾರಿ ವರ್ಗ ಮತ್ತಿತರರ ಸೆಲಹೆ ಪಡೆಯಲು ಕಾನೂನು ಆಯೋಗ ಮುಂದಾಗಿದೆ ಎಲ್ಲರನ್ನು ಒಳಗೊಂಡ ಮತ್ತು ಸರ್ವಾಂಗೀಣ ಅಭಿವ್ವದ್ಲಿಯೇ ಕೇಂದ ಸರ್ಕಾರದ ಗುರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಜೈಪುರದಲ್ಲಿ ನಿನ್ನೆ ಆಯೋಜಿಸಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳ ಫಲಾನುಭವಿಗಳ ಜೊತೆ ನಡೆಸಿದ ಸಂವಾದದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಧ್ಯೇಯ ಇಟ್ಸುಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ

ವೋಹ್ರಾ ಅವರು ನಿನ್ನೆ ರಾಜಭವನದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿ ಕಾಶ್ವೀರ ಕೊಳದಲ್ಲಿನ ಭದ್ರತಾ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು ಮೂವರು ನಾಗರಿಕರು ಹತರಾದ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ ರಾಜ್ಯಪಾಲರು ಸೇನೆ ಮತ್ತು ಎಲ್ಲಾ ಭದ್ರತಾಪಡೆಗಳಿಂದ ಕೈಗೊಳ್ಳಬೇಕಾಗಿರುವ ಪ್ರಮಾಣಿತ ಕಾರ್ಯಾಚರಣೆ ವಿಧಾನಗಳ ಮಹತ್ವದ ಬಗ್ಗೆ ಪುನರುಚ್ಚರಿಸಿದರು ಪ್ರಸ್ತುತದ ಅಮರ್ನಾಥ್ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ಕೈಗೊಂಡಿರುವ ಭದ್ರತಾ ವ್ಯವಸ್ಠೆ ಮತ್ತು ಇನ್ನಿತರ ಕ್ರಮಗಳ ಕುರಿತು ಎಲ್ಲಾ ಭದ್ರತಾಪಡೆಗಳ ಮುಖ್ಯಸ್ಥರು ರಾಜ್ಯಪಾಲ ಎನ್

ಈ ಮಧ್ಯೆ ಪ್ರತ್ಯೇಕತಾವಾದಿಗಳು ಪ್ರತಿಭಟನೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಾಶ್ಟೀರ ಕೊಳದಲ್ಲಿ ಮೊಬೈಲ್ ಹಾಗೂ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಲ್ಲದೇ ಜಮ್ಮು ಕಾಶ್ಮೀರದ ಆಡಳಿತಾಧಿಕಾರಿಗಳು ನಿನ್ನೆ ಅಮರನಾಥ್ ಯಾತ್ರೆಯನ್ನು ಸ್ಥಗಿತಗೊಳಿಸಿದ್ದಾರೆ

ಸಂಸತ್ತಿನ ಪ್ರತಿಯೊಬ್ಬ ಸದಸ್ಯರು ದೇಶದ ಸೇವೆಗಾಗಿ ಮತ್ತು ಜನರ ಹಿತಕ್ಕಾಗಿ ಕರ್ತವ್ಯ ಬದ್ದರಾಗಿರಬೇಕೆಂದು ರಾಜ್ಯಸಭಾಧ್ಯಕ್ಷರೂ ಆದ ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ ಚೆನ್ನೈನಲ್ಲಿ ನಿನ್ನೆ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನ ಪ್ರತಿನಿಧಿಗಳು ಸಂಸದೀಯ ಪಟುವಾಗಿ ಜನರಿಗಾಗಿ ತಮ್ಮ ಸೇವೆ ಸಲ್ಲಿಸಬೇಕು ನ್ಯಾಯಾಂಗ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ತಿದ್ದುಪದಿ ಮಾಡಲು ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಮುಂದೆ ಸ್ಪೀಕರ್ ಮನವಿಯನ್ನು ಯಾರು ಗಮನಿಸುವುದಿಲ್ಲವೋ ಅಂತಹ ಸದಸ್ಯರನ್ನು ಸದನದಿಂದ ಹೊರಹಾಕಲಾಗುತ್ತದೆ ಎಂದು ಸದಸ್ಯರಿಗೆ ಹೇಳಿದ ವೆಂಕಯ್ಯ ನಾಯ್ಲು ಪ್ರಚಾರವನ್ನು ದುರುಪಯೋಗಪದಿಸಿಕೊಳ್ಳಲು ಸದಸ್ಯರು ಯತ್ನಿಸುತ್ತಿದ್ದು ಇದನ್ನು ನಿಯಂತ್ರಿಸುವ ಉದ್ದೇಶದಿಂದ ನೇರ ಪ್ರಸಾರ ನಿಲ್ಲಿಸುವುದನ್ನೂ ಸರಕಾರ ಪರಿಗಣಿಸಬಹುದು ಎಂಬ ಸುಳಿವನ್ನೂ ಸಹ ಇದೇ ವೇಳೆ ರಾಜ್ಯಸಭಾಧ್ಯಕ್ಷರು ನೀಡಿದರು ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಆರೋಗ್ಲ ಸಚಿವ ಜೆ

ನಡ್ಡಾ ಅವರು ಏಮ್ಸ್ನ ಆಸ್ಪತ್ರೆಯಲ್ಲಿ ಕೌಶಲ ಇ ಕಲಿಕೆ ಮತ್ತು ಟೆಲಿಮೆದಿಷಿನ್ ಸೌಲಭ್ಯವನ್ನು ಉದ್ಘಾಟಿಸಿದರು ನಂತರ ಅವರು ಮಾತನಾದಿ ಸಮಗ್ರ ಕೌಶಲ ಆಧಾರಿತ ಶಿಕ್ಷಣ ಮತ್ತು ವಾಸ್ತವ ಬೋಧನೆಯ ಉದ್ದೇಶವನ್ನು ಹೊಂದಿದ್ದು ರಾಜ್ಯಗಳನ್ನು ಒಳಗೊಂಡಂತೆ ಕೇಂದ್ರೀಕೃತ ಶಿಕ್ಷಣ ದ್ಬಷ್ಟಿಕೋನದೊಂದಿಗೆ ಏಮ್ಸ್ ಆಸ್ವತ್ರೆಯಲ್ಲಿ ಸೌಲಭ್ಯ ಒದಗಿಸಲಾಗಿದೆ ಎಂದು ಹೇಳಿದರು ಇದರದಿ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣದಲ್ಲಿ ವಾಸ್ತವ ತರಬೇತಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ

ಬದಲಾಗಿ ಇತರೆ ಕೇಂದ್ರಿತ ಸಂಸ್ಥೆಗಳಲ್ಲಿ ಸಹ ವೈದ್ಯಕೀಯ ಶಿಕ್ಷಣದಲ್ಲಿ ಇಂತಹ ಸೌಲಭ್ಯ ಇರುತ್ತದೆ ಎಂದು ಜೆ

ನಡ್ಡಾ ಹೇಳಿದರು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ

ಅಲ್ಲದೇ ಮಾರ್ಡೋಲ್ನಲ್ಲಿರುವ ಮಂಗೇಷಿ ಗ್ರಾಮಕ್ಕೂ ತೆರಳಿ ಮಂಗೇಷ್ ದೇವಸ್ಥಾನಕ್ಕೂ ರಾಷ್ಟ್ರಪತಿ ಅವರು ಭೇಟಿ ನೀಡುವರು

ಗೋವಾ ಸರ್ಕಾರದಿಂದ ನಾಗರಿಕ ಸಮ್ಮಾನ ಕೂಡ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಮನಾಥ್ ಕೋವಿಂದ್ ಮಾತನಾದಿ ಜಾಗತಿಕವಾಗಿ ಗೋವಾ ಗುರುತಿಸಿಕೊಂಡಿದೆ

ರಾಜ್ಯದಾದ್ಯಂತ ಕೈಗಾರಿಕೆಗಳ ಸ್ಥಾಪನೆಗಾಗಿ ಹೂಡಿಕೆದಾರರನ್ನು ಸಕ್ರಿಯಗೊಳಿಸಲು ಹೂಡಿಕೆಯ ಪ್ರಕ್ರಿಯೆಯನ್ನು ಸರಳಗೊಳಿಸುವುದಾಗಿ ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಮಹಾರಾಷ್ಟ್ದಲ್ಲಿ ನಿನ್ನೆಯಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪಾಲ್ಗಾರ್ ಜಿಲ್ಲೆಯ ವಸಾಯ್ ಸಮೀಪ ಇರುವ ಚಿಂಚೋಟಿ ಫಾಲ್ಪ್ ತುಂಬಿ ಹರಿಯುತ್ತಿದ್ದು ಈ ಭಾಗದಲ್ಲಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ

ಮಳೆ ಸಂಬಂಧ ಅವಘಡದಲ್ಲಿ ವ್ಯಕ್ತಿಯೊಬ್ಬ ಸಾವನ್ನಪಿರುವುದಾಗಿ ಅಧಿಕೃತ ಮೂಲಗಳು ಖಚಿತ ಪಡಿಸಿವೆ

ನಾಡಿದ್ದು ಮಂಗಳವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಬೆಲ್ಲಿಯಂ ಹಾಗೂ ಬುಧವಾರ ನಡೆಯಲಿರುವ ಎರಡನೇ ಸೆಮಿಫ್ಟೆಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಕ್ರೊಯೇಷಿಯಾ ತಂದಗಳು ಮುಖಾಮುಖಿಯಾಗಲಿವೆ